ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದೆಹಲಿಯಲ್ಲಿಂದು ಸೆಶಲ್ಸ್ ಅಧ್ಯಕ್ಷ ಡ್ಡಾನ್ನಿ ಆಂಟೋನಿ ರೋಲ್ಲನ್ ಫೌರೆ ನಿಯೋಗಮಟ್ಟದ ಮಾತುಕತೆ ಭದ್ರತೆ ರಕ್ಷಣಾ ವಲಯದಲ್ಲಿ ಒಪ್ಪಂದಗಳಗೆ ಉಭಯ ದೇಶಗಳ ಸಹಿ

ಪಶ್ಚಿಮ ಬಂಗಾಳದ ಹಲವು ಭಾಗಗಳಲ್ಲಿ ಭಾರಿ ಗುಡುಗು ಸಹಿತ ಮಳೆ ಸಿಡಿಲು ಬಡಿದು ಐವರ ಸಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿಂದು ಸೆಶಲ್ಸ್ನ ಅಧ್ಯಕ್ಷ ಡ್ಡಾನ್ನಿ ಆಂಟೋನಿ ರೋಲ್ಲನ್ ಫೌರೆ ಅವರೊಂದಿಗೆ ನಿಯೋಗಮಟ್ಟದ ಮಾತುಕತೆ ನಡೆಸಿದರು ಉಭಯ ನಾಯಕರು ತಮ್ಮ ಮಾತುಕತೆಯ ವೇಳೆ ಎರಡೂ ರಾಷ್ಟಗಳ ನಡುವೆ ರಕ್ಷಣೆ ಮತ್ತು ಭದ್ರತೆ ಕ್ಷೇತ್ರಗಳಲ್ಲಿ ಸಂಬಂಧವನ್ನು ಇನ್ನಷ್ಟು ವೃದ್ದಿಗೊಳಿಸುವುದರ ಬಗ್ಗೆ ಚರ್ಚೆ ನಡೆಸಿದರು

ಡ್ಥಾನ್ನಿ ಆಂಟೋನಿ ರೋಲ್ಲನ್ ಫೌರೆ ಅವರಿಗೆ ಇಂದು ಬೆಳಿಗ್ಗೆ ರಾಷ್ಟಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ವಾಗತ ಕೋರಲಾಯಿತು ನಂತರ ಅವರು ವಿದೇಶಾಂಗ ಸಚಿವೆ ಸುಷಾಸ್ತರಾಜ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿದರು ಸಾಮರ್ಥ್ಯ ವೃದ್ದಿ ಮಾನವ ಸಂಪನ್ನೂಲ ಅಭಿವೃದ್ದಿ ಮತ್ತು ಜನರ ನಡುವೆ ಸಂಪರ್ಕ ವೃದ್ದಿ ವಲಯಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ದಿ ಕುರಿತು ಉಭಯ ನಾಯಕರು ಚರ್ಚಿಸಿದರು

ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ತ್ರಿವಳಿ ತಲಾಕ್ ಸೇರಿದಂತೆ ಪ್ರಮುಖ ವಿಧೇಯಕಗಳನ್ನು ಅಧಿವೇಶನದಲ್ಲಿ ಸರ್ಕಾರ ಕ್ಲೆಗೆತ್ತಿಕೊಳ್ಳುವ ನಿರೀಕ್ಷೆ ಇದೆ ನವದೆಹಲಿಯಲ್ಲಿಂದು ಸಂಸದೀಯ ವ್ಯವಹಾರಗಳ ಕುರಿತ ಸಂಪುಟ ಸಮಿತಿಯ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದೀಯ ವ್ಲವಹಾರಗಳ ಸಚಿವ ಅನಂತಕುಮಾರ್ ಅಧಿವೇಶನ ಸುಗಮವಾಗಿ ನಡೆಯಲು ಎಲ್ಲ ಪಕ್ಷಗಳಿಮದ ರಚನಾತ್ಹಕ ಸಹಕಾರ ನಿರೀಕ್ಷಿಸಲಾಗಿದೆ ಎಂದರು

ಐಎನ್ಎಕ್ಸ್ ಮೀಡಿಯಾ ಪ್ರಕರಣದಲ್ಲಿ ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಮತ್ರ ಕಾರ್ತಿ ಚಿದಂಬರಂ ಅವರಿಗೆ ಜಾಮೀನು ನೀಡಿರುವ ದೆಹಲಿ ಹೈಕೋರ್ಟ್ನ ಆದೇಶವನ್ನು ಶ್ರಶ್ನಿಸಿ ಸಿಬಿಐ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿದೆ ವಿಚಾರಣಾ ನ್ನಾಯಾಲಯದಲ್ಲಿ ಕಾರ್ತಿ ಸಲ್ಲಿಸಿರುವ ಜಾಮೀನು ಅರ್ಜಿ ಬಾಕಿ ಇರುವಾಗಲೇ ಜಾಮೀನು ನೀಡುವುದಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ ಎಂದು ಸಿಬಿಐ ತನ್ನ ಅರ್ಜಿಯಲ್ಲಿ ಹೇಳಿದೆ

ನಲವತ್ತೂರು ವರ್ಷಗಳ ಹಿಂದೆ ದೇಶದಲ್ಲಿ ಜಾರಿಗೊಳಿಸಲಾಗಿದ್ದ ತುರ್ತು ಪರಿಸ್ಹಿತಿಯ ಅಂಗವಾಗಿ ನಾಳೆ ಪ್ರಜಾಪ್ರಭುತ್ವ ಉಳಿಸಿ ದಿನವನ್ನಾಗಿ ಆಚರಿಸಲು ಜಮ್ನು ಮತ್ತು ಕಾಶ್ನೀರ ಬಿಜೆಪಿ ಫಟಕ ಇಂದು ನಿರ್ಧರಿಸಿದೆ

ಪ್ರಜಾಪ್ರಭುತ್ವಕ್ಷೆ ಕರಾಳ ದಿನವಾದ ನಾಳೆ ಜಮ್ಮುವಿನಲ್ಲಿ ನಡೆಯಲಿರುವ ಶ್ರತಿಭಟನೆಯಲ್ಲಿ ಬಿಜೆಪಿ ರಾಷ್ಷೀಯ ಪ್ರಧಾನ ಕಾರ್ಯದರ್ಶಿ ಅನಿಲ್ ಜೈನ್ ನಾಯಕತ್ವ ವಹಿಸಲಿದ್ದಾರೆ

ಜನರ ಪಾಲ್ಗೊಳ್ಳುವಿಕೆ ಇಲ್ಲದೆ ಸರ್ಕಾರದ ಯಾವುದೇ ಯೋಜನೆ ಯಶಸ್ವಿಯಾಗುವುದಿಲ್ಲ ಎಂದು ಉಪರಾಷ್ಷಪತಿ ಎಂ ವೆಂಕಯ್ಥನಾಯ್ತು ಹೇಳಿದ್ದಾರೆ ಪ್ರಸಾರ ಭಾರತಿ ಅಧ್ಯಕ್ಷರಾದ ಡಾ ಎ ಸೂರ್ಯಪ್ರಕಾಶ್ ಅವರು ಬರೆದಿರುವ ತುರ್ತು ಪರಿಸ್ಥಿತಿ ಭಾರತೀಯ ಪ್ರಜಾಪ್ರಭುತ್ವದ ಕರಾಳ ಅವಧಿ ಪುಸ್ತಕದ ಹಿಂದಿ ಕನ್ನಡ ತೆಲುಗು ಮತ್ತು ಗುಜರಾತಿ ಆವೃತ್ತಿಗಳನ್ನು ದೆಹಲಿಯಲ್ಲಿಂದು ಬಿಡುಗಡೆ ಮಾಡಿ ಮಾತನಾಡಿದ ಅವರು ತುರ್ತು ಪರಿಸ್ಥಿತಿಯ ನಂತರ ಹುಟ್ಟದ ಯುವ ಪೀಳಿಗೆ ಸುಶಿಕ್ಷಿತರಾಗಲು ಈ ಪುಸ್ತಕ ಅತಿಮುಖ್ಯವಾಗಿದೆ ಎಂದರು ಉತ್ತರ ಪ್ರದೇಶದ ಮುಜಫರ್ನಗರದಲ್ಲಿಂದು ಗುಜರಿ ಅಂಗಡಿಯೊಂದರಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ನಾಲ್ವರು ಮೃತಪಟ್ಟು ಐವರು ಗಾಯಗೊಂಡಿದ್ದಾರೆ ಗಾಯಗೊಂಡಿರುವವರ ಪೈಕಿ ಮೂವರ ಸ್ಥಿತಿ ಚಿಂತಾಜನಾಕವಾಗಿದೆ ಡಿಐಜಿ ಶರದ್ ಸಚಿನ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಫೋಟ ನಡೆದ ಸ್ಥಳಕ್ಕೆ ಭೇಟ ನೀಡಿದ್ದು ಹೆಚ್ಚಿನ ತನಿಖೆಗಾಗಿ ಬಾಂಬ್ ನಿಷ್ಟೀಯದಳ ಸ್ಥಳಕ್ಕೆ ಆಗಮಿಸಿದೆ ಎಂದು ನಮ್ಮ ಲಕ್ನೋ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಪೊಲೀಸರ ಮಾಹಿತಿಯಂತೆ ಸಿಎಲ್ಲೈನ್ ಪೊಲೀಸ್ ಪ್ರದೇಶದಲ್ಲಿರುವ ಕಚ್ಚ ಸಡಕ್ನ ಅಂಗಡಿಯೊಂದರಲ್ಲಿ ಕೆಲ ವ್ಯಕ್ತಿಗಳು ಗುಜರಿ ವಸ್ತುಗಳನ್ನು ಕತ್ತರಿಸುತ್ತಿದ್ದಾಗ ಸ್ಫೋಟ ಸಂಭವಿಸಿದೆ ಎಂದು ತಿಳಿದು ಬಂದಿದೆ

ಬೆಳೆ ಸಾಲ ಮನ್ನಾ ಕುರಿತಂತೆ ಸಹಕಾರಿ ಬ್ಯಾಂಕ್ಗಳೊಂದಿಗೆ ಸಭೆ ನಡೆಸಿದ ನಂತರ ಮಾಧ್ಯಮಗೊಂದಿಗೆ ಮಾತನಾಡುತ್ತಿದ್ದ ಅವರು ರೈತರ ಸಾಲಮನ್ನಾ ಮಾಡಲು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಬದ್ಧವಾಗಿದೆ

ಬುಡಕಟ್ಟು ಜನರ ಆದಾಯ ಪೆಟ್ಟಸಲು ಕೌಶಲ್ಯ ಉನ್ನತೀಕರಣ ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ಕಲ್ಪಿಸುವುದು ಈ ಕೇಂದ್ರಗಳ ಉದ್ದೇಶವಾಗಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಬುಡಕಟ್ಟು ವ್ಯವಹಾರಗಳ ಸಚಿವ ಜೂವಲ್ ಓ ರಾಮ್ ಬುಡಕಟ್ಲು ಜನರ ಸಬಲೀಕರಣಗೊಳಿಸಲು ಯೋಜನೆ ಮಹತ್ವದಾಗಿದ್ದು ಆರಂಭದಲ್ಲಿ ಆಶೋತ್ತರ ಜಿಲ್ಲೆಗಳಿಗೆ ಆಧ್ಯತೆ ನೀಡಲಾಗುವುದು ನಂತರ ಎಲ್ಲಾ ಬುಡಕಟ್ಟು ಜಿಲ್ಲೆಗಳಲ್ಲಿ ಯೋಜನೆ ಅನುಷ್ಠಾನಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ

ಐವರು ಸಿಡಿಲು ಬಡಿದು ಸಾವನ್ನಪ್ಪಿದರೆ ಓರ್ವ ಭಾರಿ ಮಳೆಯಿಂದ ನೀರಿನಲ್ಲಿ ಮಳುಗಿ ಸಾವನ್ನಪ್ಪಿದ್ದಾನೆ ಪುರುಲಿಯಾ ಜಿಲ್ಲೆಯ ಬೇಮೊಗೋರಾದಲ್ಲಿ ಬಾಲಕನೊಬ್ಲ ಸಾವಿಗೀಡಾಗಿದ್ದು

ಕೂಚ್ ಬೆಹಾರ್ ಜಿಲ್ಲೆಯಲ್ಲಿ ಸುತುಂಗಾ ನದಿಯಲ್ಲಿ ವ್ಯಕ್ತಿಯೊಬ್ಬ ಕೊಚ್ಚಿಹೋಗಿದ್ದಾನೆ ಮಹಾರಾಷ್ಟದಲ್ಲಿ ಸ್ಟಾಪಿಸಲಾಗುವ ಗ್ರೀನ್ಫೀಲ್ಡ್ ರತ್ನಗಿರಿ ತೈಲ ಶುದ್ದೀಕರಣ ಹಾಗೂ ಪೆಟ್ರೊ ಕೆಮಿಕಲ್ಸ್ ಯೋಜನೆಗೆ ಜಂಟ ಹೂಡಿಕೆ ತಿಳುವಳಿಕೆ ಪತ್ರಕ್ಷೆ ಸೌದಿ ಅರೇಬಿಯಾದ ಅರೆಮ್ಲಾಕೊ ಹಾಗೂ ಅಬು ದುಬ್ನೆ ನ್ನಾಪನಲ್ ಆಯಿಲ್ ಕಂಪೆನಿಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ಉಪ್ಯಾತಿಯಲ್ಲಿ ಸಹಿ ಹಾಕಲಾಯಿತು ಸಂಯುಕ್ತ ಅರಬ್ ಒಕ್ಕೂಟದ ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ಲಾ ಬಿನ್ ಝಯಾದ್ ಬಿನ್ ಸುಲ್ತಾನ್ ಅಲ್ ನಯಾನ್ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದರು

ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪ್ರಧಾನ್ ಭಾರತ ಸೌದಿ ಅರೆಬಿಯಾ ಹಾಗೂ ಯುಎಇ ನಡುವಣದ ಒಪ್ಪಂದ ಪರಸ್ಪರ ಲಾಭಗಳಿಗಾಗಿ ತಂತ್ರಜ್ಞಾನ ಸಂಪನ್ನೂಲ ಅನುಭವ ಹಾಗೂ ತಜ್ಞತೆಯ ಸೌಹಾರ್ದ ಕಾರ್ಯತಂತ್ರ ಸಹಭಾಗಿತ್ವದ ಸಂಕೇತ ಎಂದು ಬಣ್ಣಿಸಿದರು ತುರ್ತು ಪರಿಸ್ಹಿತಿಯ ನಲವತ್ಸೂರನೆ ವರ್ಷಾಚರಣೆಯನ್ನು ಇಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ

ನಾಗರಿಕ ಹಕ್ಕುಗಳನ್ನು ಕಸಿದುಕೊಂಡು ದೇತಾದ್ಭಂತ ಲಕ್ಷಾಂತರ ಮಂದಿಯನ್ನು ಬಂಧಿಸಿ ಜೈಲಿನಲ್ಲಿ ಇರಿಸಲಾಗಿತ್ತು ಮಾಧ್ವಮಗಳಗೆ ಸೆನ್ಲಾರ್ ವಿಧಿಸಲಾಗಿತ್ತು

ಶ್ರಧಾನಿ ಇಂದಿರಾಗಾಂಧಿ ರಾಜ್ಜೀಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟಪತಿ ಘೋಷಿಸಿದ್ದಾರೆ ಎಂದು ಹೇಳಿದ್ದರು ತುರ್ತು ಪರಿಸ್ಥಿತಿಯ ಘೋಷಣೆಗೆ ಮುನ್ನಾ ಇಂದಿರಾಗಾಂಧಿ ಲೋಕಸಭೆಗೆ ಆಯ್ಕೆಗೊಂಡಿದ್ದನ್ನು ಪ್ರಶ್ನಿಸಿ ಸಮಾಜವಾದಿ ನಾಯಕ ರಾಜ್ನಾರಾಯಣ್ ಸಲ್ಲಿಸಿದ್ದ ಅರ್ಜಿಯ ಆಧಾರದ ಮೇಲೆ ಅಲಹಾಬಾದ್ ಹೈಕೋರ್ಟ್ ಇಂದಿರಾಗಾಂಧಿ ಚುನಾವಣಾ ಆಯ್ಲೆಯನ್ನು ರದ್ದುಪಡಿಸಿ ಮುಂದಿನ ಆರು ವರ್ಷಗಳವರೆಗೆ ಯಾವುದೇ ಚುನಾವಣೆಗೆ ಸ್ಪರ್ಧಿಸದಂತೆ ನಿರ್ಬಂಧ ವಿಧಿಸಿತ್ತು